ಆಕಾಶವಾಣಿಯ ತಮ್ಮ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ಆತ್ನ ನಿರ್ಭರ ಭಾರತದ ಮೂಲಕ ದೇಶ ಹೊಸ ಸಾಮರ್ಥ್ಯಗಳನ್ನು ಪಡೆಯುತ್ತಿದೆ ಕೊರೋನಾ ಬಿಕ್ಕಟ್ಟನಲ್ಲಿ ಇಡೀ ವಿಶ್ವ ಅನೇಕ ಅಡೆತಡೆಗಳನ್ನು ಎದುರಿಸಿದ್ದು ಭಾರತ ಪ್ರತಿ ಸಮಸ್ವೆಯಲ್ಲೂ ಹೊಸ ಪಾಠ ಕಲಿತು ತನ್ನ ಸಾಮರ್ಥ್ವ ವೃದ್ದಿಸಿಕೊಂಡಿದೆ ಎಂದರು ದೇಶದಲ್ಲಿ ಚಿರತೆಗಳ ಸಂತತಿ ಹೆಚ್ಚಿರುವ ಬಗ್ಗೆಯೂ ಉಲ್ಲೇಖಿಸಿದ ಅವರು ಕರ್ನಾಟಕ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ ಹೆಚ್ಚು ಚಿರತೆಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ ಎಂದು ತಿಳಿಸಿದರು

ಕಳೆದ ತಿಂಗಳು ನವೆಂಬರ್ನಲ್ಲಿ ವಿವಾಹವಾದ ಕರ್ನಾಟಕದ ಅನುದೀಪ್ ಮತ್ತು ಮಿನುಷಾ ಅವರು ತಮ್ಮ ಮದುವೆಯ ನಂತರ ಕರ್ನಾಟಕದ ಸೋಮೇಶ್ವರ ಕಡಲ ತೀರ ಸ್ವಚ್ಛಗೊಳಿಸಿದರು ಎಂದು ಪ್ರಧಾನಿ ಶ್ಲಾಘಿಸಿದರು

ಜಿಐ ಟ್ಲಾಗ್ ದೊರೆತ ನಂತರ ದುಬೈನ ಸೂಪರ್ ಮಾರ್ಕೆಟ್ನಲ್ಲಿ ಕಾಶ್ತೀರಿ ಕೇಸರಿ ಮಾರಾಟ ಆರಂಭವಾಗಿದೆ ಇದರಿಂದ ರಘ್ತ ಚುರುಕುಗೊಳ್ಳಲಿದ್ದು ಆತ್ನ ನಿರ್ಭರ ಭಾರತ ಪರಿಕಲ್ಪನೆಗೆ ಪೂರಕವಾಗಲಿದೆ ಎಂದು ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಜಾಗತಿಕವಾಗಿ ಅತ್ಯುತ್ತಮವಾಗಿರುವುದನ್ನು ಭಾರತದಲ್ಲಿಯೇ ತಯಾರಿಸಿ ತೋರಿಸೋಣ ಇದಕ್ಕಾಗಿ ಉದ್ದಮಿಗಳು ಮುಂದೆ ಬರಬೇಕು ಎಂದು ಹೇಳಿದ ನರೇಂದ್ರ ಮೋದಿ ಅವರು ಹೊಸ ವರ್ಷದ ಸಂಕಲ್ಪದಲ್ಲಿ ಈ ಬಾರಿ ದೇಶಕ್ಕಾಗಿ ಒಂದು ಸಂಕಲ್ಪ ಮಾಡಿ ಎಂದು ದೇತದ ಜನತೆಗೆ ಕರೆ ನೀಡಿದರು ದೇಶವನ್ನು ಏಕಬಳಕೆಯ ಪ್ಲಾಸ್ತಿಕ್ನಿಂದ ಮುಕ್ತಗೊಳಿಸಲೇಬೇಕಿದೆ

ಆರೋಗ್ಲದಿಂದಿರುವಂತೆ ಮತ್ತು ಕುಟುಂಬದ ಆರೋಗ್ಲವನ್ನು ರಕ್ಷಿಸುವಂತೆ ಹೇಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊಸ ವರ್ಷದ ಶುಭ ಹಾರ್ಲೆಕೆಗಳನ್ನು ತಿಳಿಸಿದ್ದಾರೆ

ಬಹು ಸಾಮಗ್ರಿ ಸಾಗಾಟದ ಈ ರೈಲು ಸೇವೆಯಲ್ಲಿ ತರಕಾರಿ ಅಂದರೆ ಹೂಕೋಸು ದೊಣ್ಣಮಣಸಿನಕಾಯಿ ಎಲೆ ಕೋಸು ನುಗ್ಗೆಕಾಯಿ ಮೆಣಸಿನಕಾಯಿ ಈರುಳ್ಳಿ ಮತ್ತು ಹಣ್ಣಗಳಾದ ದ್ರಾಕ್ಷಿ ಕಿತ್ತಲೆ ದಾಳಿಂಬೆ ಬಾಳೆಹಣ್ಣು ಮರಸೇಬು ಇತ್ಯಾದಿಯನ್ನು ಸಾಗಿಸಲಿದೆ ಬೇಗ ಹಾಳಾಗಬಹುದಾದ ಸರಕುಗಳನ್ನು ತುಂಬಲು ಮತ್ತು ಇಳಿಸಲು ಪ್ರಮಾಣದ ಮೇಲೆ ಯಾವುದೇ ನಿರ್ಬಂಧವಿಲ್ಲದೇ ಎಲ್ಲಾ ನಿಲುಗಡೆಗಳಲ್ಲಿ ಅನುಮತಿಸಲಾಗುತ್ತದೆ

ರೈತರಿಂದ ಉತ್ತಮ ಸ್ವಂದನೆ ದೊರೆತ ಹಿನ್ನೆಲೆಯಲ್ಲಿ ರೈಲಿನ ಆವರ್ತನೆಯನ್ನು ಸಹ ವಾರಕ್ಕೊಮ್ನೆಯ ಬದಲು ವಾರದಲ್ಲಿ ಮೂರು ದಿನಗಳಿಗೆ ಹೆಚ್ಚಿಸಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿದೆ ದೆಹಲಿ ಮೆಟ್ರೊದ ಮೆಜೆಂಟಾ ಮಾರ್ಗದಲ್ಲಿ ಭಾರತದ ಮೊದಲ ಚಾಲಕರಹಿತ ರೈಲು ಸಂಚಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವಿಡಿಯೊ ಕಾನ್ವರೆನ್ಸ್ ಮೂಲಕ ಹಸಿರು ನಿಶಾನೆ ತೋರಲಿದ್ದಾರೆ ಈ ಆವಿಷ್ನಾರಗಳು ಪ್ರಯಾಣದ ಸೌಕರ್ಯ ಮತ್ತು ವರ್ಧಿತ ಚಲನಶೀಲತೆಯ ಹೊಸ ಯುಗದ ಶಕೆಯಾಗಿದೆ ಚಾಲಕರಹಿತ ರೈಲು ಸೇವೆ ಸಂಪೂರ್ಣವಾಗಿ ಸ್ತಯಂಚಾಲಿತವಾಗಿರುತ್ತದೆ ಮತ್ತು ಮಾನವ ತಮ್ನಗಳ ಸಾಧ್ಯತೆಯನ್ನು ನಿವಾರಿಸುತ್ತದೆ ಮೆಜೆಂಟಾ ಮಾರ್ಗದ ಜನಕಮರಿ ಪಶ್ಚಿಮದಿಂದ ಬೊಟಾನಿಕಲ್ ಗಾರ್ಡನ್ವರೆಗೆ ದೆಹಲಿ ಮೆಟ್ರೋದ ಗುಲಾಬಿ ಮಾರ್ಗದಲ್ಲಿ ಜಾಲಕ ರಹಿತ ಈ ಮೆಟ್ರೋ ರೈಲು ಕಾರ್ಯಾಚರಣೆ ನಡೆಸಲಿದೆ ಇದೇ ವೇಳೆ ಪ್ರಧಾನ ಮಂತ್ರಿ ಏರ್ಮೋರ್ಟ್ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ರಾಷ್ಷೀಯ ಸಾಮಾನ್ಯ ಚಲನಶೀಲತೆ ಕಾರ್ಡ್ ಸೇವೆಯನ್ನು ಉದ್ವಾಟಿಸಲಿದ್ದಾರೆ ಇದರಿಂದ ದೇಶದ ಯಾವುದೇ ಭಾಗದಿಂದ ನೀಡಲಾಗುವ ರುಪೆ ಡೆಬಿಟ್ಕಾರ್ಡ್ ಹೊಂದಿರುವ ಯಾರಾದರು ಈ ಕಾರ್ಡ್ನ್ನು ಬಳಸಿ ವಿಮಾನ ನಿಲ್ಲಾಣ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ಪ್ರಯಾಣಿಸಬಹುದಾಗಿದೆ

ಈ ಸಂಬಂಧ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಚಿವಾಲಯ ನಿರ್ದೇಶನ ನೀಡಿದೆ

ಇದರಿಂದ ಸಾರಿಗೆಗೆ ಸಂಬಂಧಿಸಿದ ಸೇವೆಗಳನ್ನು ಜನದಟ್ಟಣೆ ಇಲ್ಲದೆ ಪಡೆದುಕೊಳ್ಳಲು ನಾಗರಿಕರಿಗೆ ಸಹಾಯವಾಗಲಿದೆ ರೈತ ಸಂಘಟನೆಗಳು ಸರ್ಕಾರದೊಂದಿಗೆ ಮಂಗಳವಾರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲು ಪ್ರಸ್ತಾವ ನೀಡಿದೆ